ಭಾರತದ ಮುಖ್ಯನ್ಯಾಯಧೀಶರೇ ನ್ಯಾಯಾಂಗದ ಪರಮೋಚ್ಚ ಅಧಿಕಾರಿ ಮತ್ತು ಅವರಿಗೆ ವಿವಿಧ ನ್ಲಾಯಪೀಠಗಳಿಗೆ ಪ್ರಕರಣಗಳ ಪಂಚಿಕೆಯ ಪರಮಾಧಿಕಾರವಿದೆ ಎಂದು ಸುಪ್ರೀಂಕೋರ್ಟ್ನ ಮಹತ್ತದ ಹೇಳಿಕೆ

ಪ್ರಧಾನಮಂತ್ರಿ ನರೇಂದ್ರಮೋದಿ ಮತ್ತು ಭೂತಾನ್ ಪ್ರಧಾನಿ ಶೆರಿಂಗ್ ತೊಗ್ಗೆ ನಡುವೆ ಇಂದು ದ್ವಿಪಕ್ಷೀಯ ಮಾತುಕತೆ

ಸೊಹಾಬುದ್ಲಿನ್ ಶೇಖ್ ನಕಲಿ ಎನ್ಕೌಂಟರ್ ಪ್ರಕರಣದಲ್ಲಿ ಇನ್ನೂ ಮೂವರು ಸಾಕ್ಷಿಗಳಿಂದ ಪ್ರತಿಕೂಲ ಹೇಳಿಕೆ

ಜಮ್ನು ಮತ್ತು ಕಾಶ್ಮೀರದಲ್ಲಿ ಪೆಪಲ್ಗಾಮ್ ಮಾರ್ಗದಿಂದ ಇಂದು ಬೆಳಗ್ಗೆ ಮತ್ತೆ ಅಮರನಾಥ ಯಾತ್ರೆಗೆ ಚಾಲನೆ

ಫಿಫಾ ವಿಶ್ವಕಪ್ ಫುಟ್ಪಾಲ್ ಪಂದ್ಯಾವಳಿಯಲ್ಲಿ ಇಂದಿನಿಂದ ಕ್ವಾಟರ್ ಫೈನಲ್ಸ್ ಪಂದ್ಯಗಳು ಆರಂಭ ಫ್ರಾನ್ಸ್ ಮತ್ತು ಉರುಗ್ನೆ ಹಾಗೂ ಬ್ರೆಜಿಲ್ ಮತ್ತು ಬೆಲ್ಲಿಯಂ ನಡುವೆ ಇಂದು ಪಂದ್ಯಗಳು

ಭಾರತದ ಮುಖ್ಯನ್ಯಾಯಾಧೀತರ ಹುದ್ದೆಯಲ್ಲಿರುವವರು ನ್ಯಾಯಾಂಗ ವ್ಯವಸ್ವೆಯ ಪರಮೋಚ್ಚ ಅಧಿಕಾರಿಯಾಗಿದ್ದು ಅವರಿಗೆ ಸುಪ್ರೀಂಕೋರ್ಟ್ನ ವಿವಿಧ ನ್ನಾಯಪೀಠಗಳಿಗೆ ಪ್ರಕರಣಗಳನ್ನು ಹಂಚುವ ಪರಮಾಧಿಕಾರವಿದೆ ಎಂದು ಸುಪ್ರೀಂಕೋರ್ಟ್ ಇಂದು ಮಹತ್ವದ ಹೇಳಕೆಯನ್ನು ನೀಡಿದೆ ನ್ಯಾಯಮೂರ್ತಿಗಳಾದ ಎ

ಸಿಕ್ರಿ ಮತ್ತು ಅಶೋಕ್ ಭೂಷಣ್ ಅವರನ್ನು ಒಳಗೊಂಡ ನ್ಯಾಯಪೀಠ ಈ ಕುರಿತು ಪ್ರತ್ಯೇಕ ಸಹಮತದ ಹೇಳಿಕೆಗಳನ್ನು ವ್ಯಕ್ತಪಡಿಸಿದ್ದು ಪ್ರಕರಣಗಳ ಪಂಚಿಕೆಯೂ ಸೇರಿದಂತೆ ಸವೋಚ್ಚ ನ್ಯಾಯಾಲಯದ ಆಡಳಿತ ವ್ಯವಸ್ಥೆಯಲ್ಲಿ ಮುಖ್ಯನ್ಯಾಯಾಧೀಶರೇ ಪ್ರಥಮ ಸ್ವಾನದಲ್ಲಿದ್ದು ಪರಮಾಧಿಕಾರ ಹೊಂದಿರುತ್ತಾರೆಂದು ಸ್ಪಷ್ಪಡಿಸಿದೆ ಈ ಮಹತ್ವದ ಹೇಳಿಕೆಯನ್ನು ನೀಡಿರುವ ಇಬ್ಲರೂ ಹಿರಿಯ ನ್ಯಾಯಮೂರ್ತಿಗಳು ನ್ಯಾಯಾಲಯಗಳ ವ್ಯವಸ್ಥೆಯಲ್ಲಿ ದೇಶದ ಜನತೆ ವಿಶ್ನಾಸವನ್ನು ಕಳೆದುಕೊಳ್ದುವುದು ನ್ನಾಯಾಂಗ ವ್ಯವಸ್ಗೆಗೇ ಬಹುದೊಡ್ಡ ಬೆದರಿಕೆಯಾಗಿದೆ ಎಂದೂ ಸಹ ಎಚ್ಗರಿಕೆ ನೀಡಿದ್ದಾರೆ ಯಾವುದೇ ವ್ಯವಸ್ಗೆಯೂ ಲೋಪದೋಷಗಳಿಂದ ಸಂಪೂರ್ಣ ಮುಕ್ತವಾಗಿರುವುದು ಅಸಾಧ್ಯ ಮತ್ತು ನ್ಯಾಯಾಂಗದ ಕಾರ್ಯವಿಧಾನವನ್ನೂ ಸುಧಾರಿಸಲು ಸದಾ ಅವಕಾಶವಿದೆ ಎಂದೂ ಸಹ ನ್ಯಾಯಪೀಠ ವಿವರಿಸಿದೆ ಸದ್ಭದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮುಖ್ಯನ್ಯಾಯಾಧೀಶರಿಗೆ ಪ್ರಕರಣಗಳನ್ನು ಹಂಚುವ ಅಧಿಕಾರವಿರುವುದನ್ನು ಪ್ರತ್ನಿಸಿ ಮಾಜ ಕಾನೂನು ಸಚಿವ ಶಾಂತಿಭೂಷಣ್ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯ ನಂತರ ಸವೋಚ್ಚ ನ್ಯಾಯಾಲಯದ ನ್ಯಾಯಪೀಠ ಈ ವಿವರಣೆಗಳನ್ನು ನೀಡಿತ್ತು ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ಮುಖ್ಯ ನ್ಯಾಯಾಧೀಶರೇ ಅತ್ಯುನ್ನತ ಅಧಿಕಾರಿಯೇ ಎನ್ನುವ ಕುರಿತಂತೆ ಐವರು ನ್ಯಾಯಮೂರ್ತಿಗಳ ಸಂವಿಧಾನಪೀಠ ಮತ್ತು ಮೂವರು ನ್ಯಾಯಮೂರ್ತಿಗಳ ಮತ್ತೊಂದು ನ್ಲಾಯಪೀಠ ಈ ಮೊದಲೇ ಪರಾಮರ್ಶಿಸಿತ್ತು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 ಜಿಎಸ್ಟಿ ಜಾರಿಗೆ ಬಂದು ಒಂದು ವರ್ಷವಾಗಿರುವ ಸಂದರ್ಭದಲ್ಲಿ ದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಪಣಕಾಸು ಇಲಾಬೆಯ ಕಾರ್ಯದರ್ತಿ ಹಸ್ಮುಖ್ ಅಧಿಯಾ ಈ ವಿಷಯ ತಿಳಿಸಿದ್ದು ಜಿಎಸ್ಟಿ ಮರುಪಾವತಿ ಪ್ರಕ್ರಿಯೆಯನ್ನು ಸಂಪೂರ್ಣ ಸ್ವಯಂ ಚಾಲಿತಗೊಳಿಸುವ ನಿಟ್ಟನಲ್ಲೂ ಕೇಂದ್ರ ಸರ್ಕಾರ ಕಾರ್ಯನಿರತವಾಗಿದೆ ಎಂದರು ತೆರಿಗೆ ವ್ಣವಸ್ಥೆಯನ್ನು ಇನ್ನಷ್ಟು ಸರಳಗೊಳಿಸುವ ಪ್ರಯತ್ನಗಳಿಂದ ದೇಶಕ್ಕೆ ಲಾಭವಾಗಿದೆ ಎಂದು ಅವರು ಹೇಳಿದರು ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರು ಇಂದು ದೆಹಲಿಯಲ್ಲಿ ಭೂತಾನ್ನ ಪ್ರಧಾನಿ ಶೆರಿಂಗ್ ತೊಗ್ಗೆ ಅವರನ್ನು ಭೇಟಿಯಾಗಲಿದ್ದಾರೆ ದ್ವಿಪಕ್ಷೀಯ ಹಿತಾಸಕ್ತಿಯ ಪಲವು ವಿಷಯಗಳನ್ನು ಉಭಯ ನಾಯಕರು ಚರ್ಚಿಸಲಿದ್ದಾರೆ ಭೂತಾನ್ ಪ್ರಧಾನಿ ಭಾರತಕ್ಕೆ ಮೂರು ದಿನಗಳ ಅಧಿಕೃತ ಭೇಟಿ ನೀಡಲು ನಿನ್ನೆ ದೆಹಲಿಗೆ ಆಗಮಿಸಿದರು ಅವರು ಇಂದು ಸಂಜೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರನ್ನೂ ಭೇಟಿಯಾಗಲಿದ್ದಾರೆ ನಿನ್ನೆ ವಿದೇಶಾಂಗ ಸಚಿವೆ ಸುಷ್ಕಾ ಸ್ವರಾಜ್ ಅವರು ತೊಗ್ಬೆ ಅವರನ್ನು ಭೇಟಿಯಾಗಿದ್ದರು ಉಭಯ ದೇಶಗಳ ರಾಜ ತಾಂತ್ರಿಕ ಸಂಬಂಧದ ಸ್ವರ್ಣ ಮಹೋತ್ಲವ ವರ್ಷದ ಸಂದರ್ಭದಲ್ಲಿ ದ್ವಿಪಕ್ಷೀಯ ಸಂಬಂಧವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳುವ ಕುರಿತಂತೆ ಸಮಾಲೋಚನೆ ನಡೆಯಿತೆಂದು ವಿದೇಶಾಂಗ ಇಲಾಖೆಯ ವಕ್ತಾರರಾದ ರವೀಶ್ ಕುಮಾರ್ ಟ್ವೀಟ್ ಮಾಡಿದ್ದಾರೆ ಸೊಹ್ರಾಬುದ್ದೀನ್ ಶೇಖ್ ಮತ್ತು ತುಲಸಿರಾಮ್ ಪ್ರಜಾಪತಿ ನಕಲಿ ಎನ್ಕೌಂಟರ್ ಪ್ರಕರಣದಲ್ಲಿ ಇನ್ನೂ ಮೂವರು ಸಾಕ್ಷಿಗಳು ನಿನ್ನೆ ಪ್ರತಿಕೂಲ ಹೇಳಿಕೆಗಳನ್ನು ನೀಡಿದ್ದಾರೆ

ತುಲಸಿರಾಮ್ ಪ್ರಜಾಪತಿ ಮತ್ತು ಇತರ ಇಬ್ಬರೊಂದಿಗೆ ಸೆರೆಮನೆಯಲ್ಲಿ ಒಂದೇ ಕೋಣೆಯಲ್ಲಿದ್ದ ಶರಾಫತ್ಅಲಿ ಎಂಬಾತನನ್ನು ಮುಂಬೈನ ವಿಶೇಷ ಸಿಬಿಐ ನ್ಯಾಯಾಲಯದಲ್ಲಿ ನ್ಯಾಯಾಧೀಶ ಎಸ್

ಶರ್ಮಾ ಅವರ ಎದುರು ಹಾಜರು ಪಡಿಸಲಾಯಿತು

ಅವರನ್ನೂ ಸಹ ನ್ಯಾಯಾಲಯದಲ್ಲಿ ಹಾಜರು ಪಡಿಸಲಾಗುವುದು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

ಶ್ಕಾಮ್ಪ್ರಸಾದ್ ಮುಖರ್ಜಿ ಅವರ ಜನ್ಮದಿನ ಪ್ರಧಾನಮಂತ್ರಿ ನರೇಂದ್ರಮೋದಿ ಮುಖರ್ಜಿ ಅವರನ್ನು ಗೌರವದಿಂದ ಸ್ಮರಿಸಿದ್ದಾರೆ ಶ್ಯಾಮ್ಪ್ರಸಾದ್ ಮುಖರ್ಜಿ ಅವರು ದೇಶ ಕಂಡ ಅತ್ಯುತ್ತಮ ಶಿಕ್ಷಣ ತಜ್ಞರಾಗಿದ್ದರು ಅವರೊಬ್ಬ ಅದ್ಭುತ ಆಡಳತಗಾರ ಮತ್ತು ಮುತ್ತದ್ದಿಯಾಗಿದ್ದರೆಂದು ಪ್ರಧಾನಿ ತಮ್ಮ ಟ್ವಿಟರ್ ಸಂದೇಶದಲ್ಲಿ ನೆನಪಿಸಿಕೊಂಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದಿಗೆ ಮುಖರ್ಜಿ ಅವರು ಇರುವ ಭಾವಚಿತ್ರವೊಂದನ್ನು ಸಹ ಪ್ರಧಾನಮಂತ್ರಿ ಮೋದಿ ತಮ್ಮ ಸಂದೇಶದೊಂದಿಗೆ ಲಗತ್ತಿಸಿದ್ದಾರೆ ಶ್ಯಾಮಪ್ರಸಾದ್ ಮುಖರ್ಜ ಅವರು ಸ್ವಾತಂತ್ರ್ಯ ಭಾರತದ ಮೊದಲ ಸಚಿವ ಸಂಪುಟದಲ್ಲಿ ಕೈಗಾರಿಕೆ ಮತ್ತು ಪೂರೈಕೆ ಖಾತೆಯ ಸಚಿವರಾಗಿದ್ದರು

ಜಮ್ಮ ಮತ್ತು ಕಾಶ್ಮೀರ ರಾಜ್ಯದ ಶೋಪಿಯಾನ್ನಲ್ಲಿ ನಿನ್ನೆ ಶಂಕಿತ ಉಗ್ರರಿಂದ ಅಪಹರಣಕ್ಕೊಳಗಾಗಿದ್ದ ಪೊಲೀಸ್ ಕಾನ್ಸ್ಟೇಬಲ್ ಅವರ ಪಾರ್ಥಿವ ಶರೀರ ಇಂದು ಬೆಳಗಿನ ಜಾವ ಪತ್ತೆಯಾಗಿದೆ ದೇಹದ ಮೇಲೆ ಗುಂಡಿನ ದಾಳಿಯಿಂದ ಆಗಿರುವ ಗಾಯದ ಗುರುತುಗಳಿವೆ ಎಂದು ವರದಿಯಾಗಿದೆ ಜಾವೇದ್ ಅಹಮ್ಮದ್ ಧರ್ ಎಂಬ ಈ ಪೊಲೀಸ್ ಸಿಬ್ಬಂದಿ ಶೋಪಿಯಾನ್ನ ವೆಹಿಲ್ ಗ್ರಾಮದವರಾಗಿದ್ದು ಸ್ಥಳೀಯ ಚಿಷಧ ಅಂಗಡಿಯೊಂದರಿಂದ ನಾಲ್ವರು ಮುಸುಕುಧಾರಿ ಉಗ್ರರ ಗುಂಪು ಅವರನ್ನು ಅಪಹರಿಸಿತ್ತು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

ಪ್ರತಿಕೂಲ ಪವಾಮಾನ ಮತ್ತು ನುನ್ವಾನ್ ಮೂಲ ಶಿಬಿರ ಮತ್ತು ಮಾರ್ಗದ ಇತರೆ ಶಿಬಿರಗಳಲ್ಲಿ ಈಗ ಯಾತ್ರಿಕರ ದಟ್ಟಣೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ಜಮ್ಮ ತಲುಪಿರುವ ಯಾತ್ರಿಕರ ಗುಂಪನ್ನು ಇಂದು ಅಲ್ಲಿಯೇ ತಡೆಹಿಡಿಯಲಾಗಿದೆ ಅಮರನಾಥ ಮಂಡಳಿಯ ಅಧ್ವಕ್ಷರೂ ಆಗಿರುವ ರಾಜ್ಯಪಾಲ ಎನ್

ವೋರಾ ಇಂದು ಈ ಶಿವಿರಗಳಿಗೆ ಭೇಟಿ ನೀಡಿ ವ್ಯವಸ್ಥೆಗಳನ್ನು ಪರಾಮರ್ಶಿಸಲಿದ್ದಾರೆ

ಈ ಪ್ರಕರಣ ನಿನ್ನೆ ರಾತ್ರಿ ನಡೆದಿದೆ ಮೃತರ ಪೈಕಿ ನಾಲ್ವರು ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಇಬ್ಬರು ಪೊಲೀಸ್ ಅಧಿಕಾರಿಗಳೂ ಸೇರಿದ್ದಾರೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ ಅಲ್ಲಿಯ ರಾಷ್ಟಾಧ್ವಕ್ಷ ಎರಿಕ್ ಪೆರಿಯಾ ನೈಟೋ ಈ ಪ್ರಕರಣದಲ್ಲಿ ಧ್ವಂಸವಾಗಿರುವ ಮಾರುಕಟ್ಟೆ ಪ್ರದೇಶವನ್ನು ಪುನರ್ ನಿರ್ಮಾಣ ಮಾಡುವ ಮೂಲಕ ಸ್ವಳೀಯ ಜನರ ಜೀವನೋಪಾಯಕ್ಕೆ ನೆರವಾಗುವುದಾಗಿ ಭರವಸೆ ನೀಡಿದ್ದಾರೆ